ಡಿ ಮಾರ್ಗ್ನಲ್ಲಿ ಸಂಸದರಿಗಾಗಿ ನಿರ್ಮಿಸಿರುವ ಬಹುಮಹದಿ ಫ್ವಾಟ್ಗಳಿರುವ ವಸತಿ ಸಂಕೀರ್ಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೀಡಿಯೊ ಕಾನ್ಸರೆನ್ಸ್ ಮೂಲಕ ಉದ್ಘಾಟಿಸಿದರು

ಕಟ್ಟಡಗಳ ಅವಶೇಷ ಬೂದಿಯಿಂದ ತಯಾರಿಸಿದ ಇಟ್ಟಿಗೆಗಳನ್ನು ಬಳಸಿ ಬಹುಮಹದಿ ವಸತಿ ಸಂಕೀರ್ಣ ನಿರ್ಮಿಸಲಾಗಿದೆ ಸಂಸದರ ಭವನದಲ್ಲಿ ಹಸಿರು ತಂತ್ರಜ್ಞಾನ ಅಳವದಿಸಿಕೊಂಡಿದ್ದು ಮಳೆನೀರು ಕೊಯ್ಲು ಸೌರ ವಿದ್ಯುತ್ ಘಟಕ ಎಲ್ಇಡಿ ಬಲ್ಲ್ ಅಳವಡಿಕೆ ಸೇರಿದಂತೆ ಎಲ್ಲಾ ಆಧುನಿಕ ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಸಂಸದರಿಗಾಗಿ ಸುಸಜ್ಜಿತ ಭವನ ನಿರ್ಮಿಸುವ ಬಹು ದಿನಗಳ ಕನಸು ಇದೀಗ ನನಸಾಗಿದೆ ಅತಿ ಕಡಿಮೆ ಅವಧಿಯಲ್ಲಿ ಈ ಭವನ ನಿರ್ಮಿಸಿರುವುದು ಹೆಗ್ಗಳಿಕೆಯಾಗಿದೆ ಎಂದಿದ್ದಾರೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ದೆಹಲಿಯ ಇಂಡಿಯಾ ಗೇಟ್ ಬಳಿ ಯುದ್ಧ ಸ್ಮಾರಕ ಭವನ ರಾಷ್ಟೀಯ ಪೊಲೀಸ್ ಸ್ಮಾರಕ ಭವನ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಕಚೇರಿ ಡಾ

ಅಂಬೇಡ್ಕರ್ ಅಂತಾರಾಷ್ಟೀಯ ಕೇಂದ್ರ ಸಂಸದರಿಗಾಗಿ ಸುಸಭ್ಜಿತ ಭವನ ಸೇರಿದಂತೆ ಅನೇಕ ಪ್ರಮುಖ ಕಟ್ಟಡಗಳನ್ನು ನಿರ್ಮಿಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಎಂದು ಅವರು ಹೇಳಿದರು ಕೋವಿಡ್ ಸಾಂಕ್ರಾಮಿಕ ನಡುವೆಯೂ ಸಂಸತ್ನ ಮುಂಗಾರು ಅಧಿವೇಶನದ ಕಾರ್ಯಕಲಾಪ ಹೊಸ ನಿರ್ಬಂಧಗಳು ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಸುಸೂತ್ರವಾಗಿ ನಡೆದಿವೆ ಇದಕ್ಕೆ ಎಲ್ಲಾ ಪಕ್ಷಗಳು ಸಹಕರಿಸಿವೆ

ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮಾತನಾದಿ ಸಂಸದರಿಗಾಗಿ ನಿರ್ಮಿಸಿರುವ ವಸತಿ ಸಂಕೀರ್ಣದಿಂದ ಸಂಸದರ ಭೇಟಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಲಿದೆ ಜನಸಾಮಾನ್ಯರಿಗೆ ಎಲ್ಲಾ ಸಂಸದರನ್ನು ಒಂದೇ ಕಡೆ ಭೇಟಿ ಮಾಡಲು ಇದು ಸೂಕ್ತ ಸ್ದಳವಾಗಿದೆ ಎಂದು ಹೇಳಿದ್ದಾರೆ

ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ಈಗಾಗಲೇ ಅನೇಕ ಆಸಕ್ತಿಕರ ಸಂಗತಿಗಳನ್ನು ಸ್ವೀಕಾರ ಮಾಡಲಾಗಿದೆ ಅದರಲ್ಲಿ ಕೆಲವು ಜೀವನದ ಸ್ಪೂರ್ತಿದಾಯಕ ವಿಷಯಗಳೂ ಇವೆ ಎಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ತಮ್ಮ ಚಿಂತನೆ ಅಥವಾ ಸಲಹೆಗಳನ್ನು ಕಳುಹಿಸಿಕೊಡಬಹುದಾಗಿದೆ

ಅಲ್ಲದೆ ಕೋವಿಡ್ ಕಪರಿಸ್ತಿತಿ ಕುರಿತಂತೆ ತೆಗೆದು ಕೊಳ್ಳಲಾಗಿರುವ ಕುತ್ತು ತೆಗೆದು ಕೊಳ್ಳಬೇಕಾಗಿರುವ ಕ್ರಮಗಳು ಮತ್ತು ಸಾಂಕ್ರಾಮಿಕ ರೋಗದ ವಿರುದ್ದ ಹೋರಾಟಕ್ಕೆ ಕೇಂದ್ರದ ನೆರವು ಕೋರಿರುವ ಸದ್ಯದ ಸ್ಥಿತಿ ಕುರಿತ ವರದಿ ಸಲ್ಲಿಸುವಂತೆ ಎಲ್ಲ ರಾಜ್ಯಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿದೆ ಕೋವಿಡ್ ವಿರುದ್ದದ ಹೋರಾಟದಲ್ಲಿ ಭಾರತ ಮತ್ತೊಂದು ಮಹತ್ತರ ಮೈಲುಗಲ್ಲು ಸ್ಥಾಪಿಸಿದೆ

ದೇಶದಲ್ಲಿ ಪರೀಕ್ಷಾ ಮೂಲಸೌಕರ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಗಣನೀಯವಾಗಿ ಹೆಚ್ಚಿಸಿರುವುದರಿಂದ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕ್ಷೇತ್ರ ಮಟ್ಟದ ಪರಿಹಾರಗಳನ್ನು ಒದಗಿಸಲು ಜಲಶಕ್ತಿ ಸಚಿವಾಲಯದ ಬಹು ಶಿಸ್ತಿನ ತಾಂತ್ರಿಕ ಸಮಿತಿಯು ಕುಡಿಯುವ ನೀರು ಮತ್ತು ನೈರ್ಮಲ್ಯದಲ್ಲಿ ಐದು ಹೊಸ ತಂತ್ರಜ್ಞಾನವನ್ನು ಅಳವದಿಸುವಂತೆ ಶಿಫಾರಸು ಮಾಡಿದೆ

ಸಮಿತಿಯ ಶಿಫಾರಸು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೆರವಾಗಲಿದೆ ಮತ್ತು ಈ ತಂತ್ರಜ್ಞಾನಗಳನ್ನು ಅವಶ್ಯಕತೆ ಮತ್ತು ಸೂಕ್ತತೆಗೆ ಅನುಗುಣವಾಗಿ ಬಳಸಬಹುದಾಗಿದೆ ಈ ಉನ್ನತ ತಂತ್ರಜ್ಞಾನಗಳನ್ನು ತಾಂತ್ರಿಕ ಸಮಿತಿಯು ಪರಿಗಣಿಸುವ ಮತ್ತು ಶಿಫಾರಸು ಮಾಡುವ ಮುನ್ಸ ವಿವಿಧ ಹಂತಗಳಲ್ಲಿ ಮೌಲ್ಯಮಾಪನ ಮಾಡಲಾಗಿದೆ

ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಭತ್ತ ಖರೀದಿ ದೇಶದಲ್ಲಿ ಸುಗಮವಾಗಿ ಮುಂದುವರೆದಿದೆ ಪಂಜಾಬ್ ಹರಿಯಾಣ ಉತ್ತರಪ್ರದೇಶ ತೆಲಂಗಾಣ ಉತ್ತರಾಖಂಡ ತಮಿಳುನಾದು ಚಂಡೀಗಧ ಜಮ್ಮು ಕಾಶ್ಮೀರ ಕೇರಳ ಗುಜರಾತ್ ಆಂಧ್ರಪ್ರದೇಶ ಒಡಿಶಾ ಮತ್ತು ಮಹಾರಾಷ್ಟ ರಾಜ್ಯಗಳಲ್ಲಿ ಭತ್ತ ಖರೀದಿ ಮುಂದುವರೆದಿದೆ